ಇದಲ್ಲದೆ ಒಡಿತಾದ ಐದು ಹಾಗೂ ಅಸ್ಲಾಂ ಮತ್ತು ಮೇಘಾಲಯದ ತಲಾ ಒಂದು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಪಕ್ಷ ಘೋಷಿಸಿದೆ ವಿಜಯವಾಡ ಲೋಕಸಭಾ ಕ್ಷೇತ್ರದಿಂದ ದೀಲಿಪ್ ಕುಮಾರ್ ಕೈಲಾರು ಗುಂಟೂರು ಕ್ಷೇತ್ರದಿಂದ ವಲ್ಣೂರು ಜಯಪ್ರಕಾಶ್ ನಾರಾಯಣ ಅನಂತಪುರ ಕ್ಷೇತ್ರದಿಂದ ಹಂಸಾದೇವಿನೇನಿ ಮತ್ತು ಕರ್ನೂಲ್ ಕ್ಷೇತ್ರದಿಂದ ಡಾ

ಪಾರ್ಥಸಾರಥಿ ಸ್ಪರ್ಧಿಸುತ್ತಿದ್ದು ಆಂಧ್ರಪ್ರದೇಶಕ್ಕೆ ಫೋಷಿಸಲಾದ ಪಟ್ಲಯಲ್ಲಿರುವ ಪ್ರಮುಖರಾಗಿದ್ದಾರೆ ಪುಣೆ ಕ್ಷೇತ್ರದಿಂದ ಗಿರೀಶ್ ಬಾಪಟ್ ಜಲ್ಗಾಂವ್ ಕ್ಷೇತ್ರದಿಂದ ಸ್ಲಿತಾ ಉದಯ್ ವಾಫ್ ಮತ್ತು ಬರಾಮತಿ ಕ್ಷೇತ್ರದಿಂದ ಕಂಚನ್ ರಾಹುಲ್ ಕುಲ್ ಸ್ಪರ್ಧಿಸುತ್ತಿದ್ದು ಮಹಾರಾಷ್ಟಕ್ಕೆ ಪ್ರಕಟಿಸಿದ ಅಭ್ಯರ್ಥಿಗಳ ಪಟ್ಟಯಲ್ಲಿರುವ ಪ್ರಮುಖರಾಗಿದ್ದಾರೆ ಪುರಿ ಕ್ಷೇತ್ರದಿಂದ ಡಾ ಸಂಬಿತ್ ಪಾತ್ರ ಕಲಾಹಂದಿ ಕ್ಷೇತ್ರದಿಂದ ಬಸಂತ ಕುಮಾರ್ ಪಾಂಡೆ ಅವರನ್ನು ಪಕ್ಷ ಒಡಿತಾದಲ್ಲಿ ಕಣಕ್ಕಿಳಿಸುತ್ತಿದೆ

ಇದರ ಜತೆಗೆ ಆಂಧಪ್ರದೇಶ ಮತ್ತು ಒಡಿತಾ ವಿಧಾನಸಭಾ ಚುನಾವಣೆಗೆ ಅಭ್ವರ್ಥಿಗಳ ಎರಡನೇ ಪಟ್ಟಿಯನ್ನು ಬಿಜೆಪಿ ಪ್ರಕಟಿಸಿದೆ

ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿ ನವದೆಹಲಿಯಲ್ಲಿ ಸಭೆ ಸೇರಿ ಈ ಪಟ್ಟಿಯನ್ನು ಅಂತಿಮಗೊಳಿಸಿದೆ

ಶಿವಕುಮಾರ್ ವಿರುದ್ಧ ನಡೆಸಲಾದ ಶೋಧದ ವೇಳೆ ಕೆಲವು ವೈಯಕ್ತಿಕ ಹೆಸರುಗಳ ವಿರುದ್ಧದ ಅಂಕಿ ಅಂಶಗಳನ್ನೊಳಗೊಂಡ ಬಿಡಿ ಕಾಗದ ಪತ್ರಗಳು ಪತ್ತೆಯಾಗಿದ್ದವು ಆದರೆ ಮೂಲ ಕಾಗದ ಪತ್ರಗಳು ಲಭ್ಯವಾಗಿಲ್ಲ ಎಂದು ಹೇಳದೆ

ಅದರಲ್ಲಿ ಕೆಲವು ಪ್ರಮುಖ ಪ್ರತಿಗಳು ಕಾಣೆಯಾಗಿದ್ದವು ತೆರಿಗೆ ತಪ್ಪಿಸುವ ಸಲುವಾಗಿಯೇ ದಾಳಿಗೆ ಒಳಗಾದ ವ್ಯಕ್ತಿಯಿಂದ ಈ ಕೆಲಸ ನಡೆದಿದೆ ಎಂದು ಅನುಮಾನ ಬಂದಿದೆ ಎಂದು ಸಿಬಿಡಿಟ ಹೇಳಿದೆ ಲೋಕಸಭಾ ಚುನಾವಣೆಗೆ ಅಭ್ವರ್ಥಿಗಳನ್ನು ಅಬ್ಬೆರುಗೊಳಿಸುವ ಸಂಬಂಧ ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿ ಹೊಸದಿಲ್ಲಿಯಲ್ಲಿ ನಿನ್ನೆ ನಾಲ್ತನೇ ಭಾರಿಗೆ ಸಭೆ ಸೇರಿ ಚರ್ಚಿಸಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಅಮಿತ್ ಷಾ ಪಕ್ಷದ ಹಿರಿಯ ಮುಖಂಡರು ಹಾಗೂ ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್ ಮತ್ತು ಅರುಣ್ ಜೇಟ್ಲ ಸೇರಿದಂತೆ ಹಲವರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಸಾರ್ವತ್ರಿಕ ಚುನಾವಣೆಗೆ ಬಿಹಾರದಲ್ಲಿಂದು ಎನ್ಡಿಎ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟಿಸಲಿದೆ ಅಭ್ವರ್ಥಿಗಳ ಪಟ್ಟ ಘೋಷಣೆ ವೇಳೆ ಬಜೆಪಿ ಜೆಡಿ ಯು ಮತ್ತು ಎಲ್ಜೆಪಿ ರಾಜ್ಯ ಘಟಕದ ಅಧ್ವಕ್ಷರು ಉಪಸ್ಥಿತರಿರಲಿದ್ದಾರೆ

ಇತರ ಕ್ಷೇತ್ರಗಳಲ್ಲಿ ಎಲ್ ಜೆಪಿ ಸ್ವರ್ಧೆ ಮಾಡಲಿದೆ ಲೋಕಸಭಾ ಚುನಾವಣೆಯ ಮೊದಲ ಹಂತಕ್ಕೆ ಹಲವಡೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ಅಂತೆಯೇ ತೆಲಂಗಾಣದಲ್ಲಿ ಪ್ರದೇಶ ಕಾಂಗ್ರೆಸ್ ಮುಖ್ಚಿಸ್ಟ ಉತ್ತಮ್ ಕುಮಾರ್ ರೆಡ್ಡಿ ಟಿಆರ್ಎಸ್ನ ನೀಜಾಮುದ್ದಿನ ಕ್ಷೇತ್ರದ ಹಾಲಿ ಸಂಸದೆ ಕೆ ಕವಿತಾ ಸೇರಿದಂತೆ ಪ್ರಮುಖ ಅಭ್ಯರ್ಥಿಗಳು ನಿನ್ನೆ ಲೋಕಸಭಾ ಚುನಾವಣೆಗೆ ಉಮೇದುವಾರಿಕೆ ಸಲ್ಲಿಸಿದ್ದಾರೆ ಹುಜುರ್ ನಗರದ ಹಾಲಿ ಶಾಸಕ ಉತ್ತಮ್ ಕುಮಾರ್ ರೆಡ್ಡಿ ನಲಗೊಂಡ ಲೋಕಸಭಾ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಿದರೆ ಮುಖ್ಯಮಂತ್ರಿ ಚಂದ್ರಶೇಖರ್ ರಾವ್ ಪುತ್ರಿ ಕೆ ಕವಿತಾ ನಿಜಾಮುದ್ದೀನ್ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿದ್ದಾರೆ ಕಾಂಗ್ರೆಸ್ ಮತ್ತು ಟಿಆರ್ ಎಸ್ ನ ಹಲವು ಹಾಲಿ ಸಂಸದರು ನಿನ್ನೆ ನಾಮಪತ್ರ ಸಲ್ಲಿಸಿದ್ದಾರೆ ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷ ಕಿಶನ್ ರೆಡ್ಡಿ

ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದ ಪ್ರತ್ಯೇಕ ಎನ್ಕೌಂಟರ್ಗಳಲ್ಲಿ ಎಂಟು ಮಂದಿ ಉಗ್ರರನ್ನು ಹತ್ತೆ ಮಾಡಲಾಗಿದೆ ಬಾರಾಮುಲ್ಲಾ ಬಂಡಿಪೋರಾ ಮತ್ತು ಶೋಪಿಯಾನ್ ಜಿಲ್ಲೆಗಳಲ್ಲಿ ಉಗ್ರರ ವಿರುದ್ದ ನಡೆದ ಕಾರ್ಯಚರಣೆಯಲ್ಲಿ ಭದ್ರತಾ ಪಡೆ ಪಾಕಿಸ್ತಾನ ಮೂಲದ ಲಷ್ಕರ್ ಎ ತೊಯ್ದಾ ಕಮಾಂಡರ್ ಸೇರಿದಂತೆ ಎಂಟು ಉಗ್ರರನ್ನು ಹತ್ತೆ ಮಾಡಿದೆ ಉಗ್ರರ ವಿರುದ್ದ ಕಳೆದ ಗುರುವಾರವೇ ಕಾರ್ಯಾಚರಣೆ ಆರಂಭಿಸಿದರೂ ಇಬ್ಬರು ನಾಗರಿಕರನ್ನು ಒತ್ತೆಯಾಳಾಗಿರಿಸಿಕೊಂಡಿದ್ದ ಕಾರಣ ಭದ್ರತಾ ಪಡೆ ಎಚ್ಚರಿಕೆಯಿಂದ ಭಯೋತ್ಪಾದಕರ ಹತ್ಯ ಮಾಡುವಲ್ಲಿ ಯಶಸ್ವಿಯಾಗಿದೆ ಘಟನೆಯಲ್ಲಿ ಓರ್ವ ನಾಗರಿಕನನ್ನು ರಕ್ಷಿಸಲಾಗಿದೆ

ಪ್ರತ್ಯೇಕ ಪ್ರದೇಶಗಳಲ್ಲಿ ನಡೆದ ಎನ್ಕೌಂಟರ್ಗಳಲ್ಲಿ ಏಳು ಮಂದಿ ಭದ್ರತಾ ಸಿಬ್ಬಂದಿ ಗಾಯಗೊಂಡಿದ್ದಾರೆ

ಟೂರ್ನಿಯ ಮೊದಲ ಪಂದ್ಲದಲ್ಲಿ ಹಾಲಿ ಚಾಂಪಿಯನ್ ಚೆನ್ನೈ ಸೂಪರ್ ಕಿಂಗ್ಲ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಹೋರಾಟ ನಡೆಸಲಿವೆ

ಭಾರತ ತಂಡವನ್ನು ಯಶಸ್ವಿಯಾಗಿ ಮುನ್ನಡೆಸಿರುವ ಮಹೇಂದ್ರ ಸಿಂಗ್ ಧೋನಿ ಮತ್ತು ವಿರಾಟ್ ಕೊಟ್ಲಿ ಕ್ರಮವಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಮುನ್ನಡೆಸುತ್ತಿದ್ದಾರೆ

ಆದರೆ ಚೆನ್ನೈ ಸೂಪರ್ ಕಿಂಗ್ಲೆ ತಂಡ ನಾಲ್ಕನೇ ಬಾರಿ ಪ್ರಶಸ್ತಿ ಗೆಲ್ಲಲು ಎದುರು ನೋಡುತ್ತಿದೆ

ಭಾರತವಲ್ಲದೆ ಆತಿಥೇಯ ಮಲೇಷ್ಲಾ ಕೆನಡಾ ಪೋಲೆಂಡ್ ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಈ ವರ್ಷದ ಟೂರ್ನಿಯಲ್ಲಿ ಪಾಲ್ಗೊಂಡಿರುವ ಇತರ ರಾಷ್ಸಗಳಾಗಿವೆ ಕಳೆದ ವರ್ಷದ ಚಾಂಪಿಯನ್ ಆಸ್ವೇಲಿಯಾ ಈ ವರ್ಷ ಪಾಲ್ಗೊಂಡಿಲ್ಲ